ಭೈರಪ್ಪ ಅವರಿಂದ ಚಾಲನೆ

ಎಸ್ ಯಡಿಯೂರಪ್ಪ ಹೇಳಿಕೆ

ವಾರ್ತೆಗಳ ವಿವರ ವಿಶ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ವಿಧ್ವುಕ್ತ ಚಾಲನೆ ದೊರೆಯಲಿದೆ

ಬೈರಪ್ಪ ಅವರು ಪೂಜೆ ಸಲ್ಲಿಸುವ ಮೂಲಕ ದಸರಾ ಮಹೋತ್ಸಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ದಸರಾ ಆಚರಣೆಗೆ ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು ಸಾಂಸ್ಟೃತಿಕ ನಗರಿ ಮೈಸೂರು ದೇತ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರನ್ನು ಸ್ವಾಗತಿಸಲು ಸಜ್ಜಗೊಂಡಿದೆ ಮೈಸೂರು ಅರಮನೆ ಸೇರಿದಂತೆ ಪ್ರವಾಸೀ ತಾಣಗಳು ಹಾಗೂ ನಗರದ ಪ್ರಮುಖ ರಸ್ತೆಗಳಿಗೆ ದೀಪಾಲಂಕಾರ ಮಾಡಲಾಗಿದೆ ರಸ್ತೆಗಳು ಹೊಸದಾಗಿ ಡಾಂಬರೀಕರಣಗೊಂಡು ಝಗಮಗಿಸುತ್ತಿವೆ ದಸರಾ ಮಹೋತ್ಸವದ ಅಂಗವಾಗಿ ಪ್ರವಾಸಿಗರ ಆಕರ್ಷಣೆಗೆ ಪ್ರತಿ ಬಾರಿಯಂತೆ ಈ ವರ್ಷವೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿದೆ ರೈತರ ದಸರಾ ಮಹಿಳಾ ದಸರಾ ಮನೆ ಮನೆ ದಸರಾ ವಸ್ತು ಪ್ರದರ್ತನ ಪುಸ್ತಕ ಮೇಳ ಆಹಾರ ಮೇಳ ಫಲಪುಷ್ಷ ಪ್ರದರ್ಶನ ನಾಡ ಕುಸ್ತಿ ಸೇರಿದಂತೆ ಹಲವು ಕಾರ್ಯತ್ರಮಗಳಿಗೆ ಇಂದು ಚಾಲನೆ ದೊರೆಯಲಿದೆ ಮೈಸೂರಿನಲ್ಲಿ ಯುಎನ್ಐ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ವಿ

ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದಸರಾ ಸಿದ್ದತಾ ಸಭೆಯಲ್ಲಿ ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಮಾತನಾಡಿ ಮೈಸೂರು ದಸರಾಕ್ಷೆ ಆಗಮಿಸುವಂತೆ ಇತರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಗಣ್ಣರಿಗೆ ಆಹ್ಲಾನ ಕಳುಹಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ನಗರದ ಲಲಿತಮಹಲ್ ಹೆಲಿಪ್ಟಾಡ್ನಲ್ಲಿ ಸಚಿವರು ಹೆಲಿಕಾಪ್ಟರ್ ಜಾಲಿ ರೈಡ್ಗೆ ಚಾಲನೆ ನೀಡಿದರು ಕ್ರೀಡಾ ಜ್ಕೋತಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಇಂದು ಚಾಲನೆ ನೀಡಲಿದ್ದು ನಾಡಿದ್ದು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಪಿ

ಕನ್ನಡವನ್ನು ಉಳಿಸಿ ದೆಳೆಸುವ ನಿಟ್ಟನಲ್ಲಿ ನಾಡಿನ ಹಿರಿಯ ಸಾಹಿತಿ ಡಾ

ಭೈರಪ್ಪ ಅವರು ಉಪಯುಕ್ತ ಸಲಹೆ ನೀಡಿದ್ದಾರೆ ಎಂದು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಎಸ್

ಭೈರಪ್ಪ ಅವರ ನಿವಾಸಕ್ಕೆ ನಿನ್ನೆ ಭೇಟಿ ನೀಡಿ ಭೈರಪ್ಪ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇಂಗ್ಲೀಷ್ ಕಾರಣಕ್ಕೆ ಕನ್ನಡ ಹಿಂದೆ ಬೀಳಬಾರದು ಕನ್ನಡವನ್ನು ಇನ್ನಷ್ಟು ಹೆಸರು ಉಸಿರಾಗಿಸುವ ದಿಸೆಯಲ್ಲಿ ಭೈರಪ್ಪ ಅವರು ತಮ್ಮ ಭಾವನೆಗಳನ್ನು ನಮ್ಮೊಂದಿಗೆ ಪಂಚಿಕೊಂಡಿದ್ದಾರೆ ಇದರೊಂದಿಗೆ ರಾಜ್ಯವನ್ನು ಅಭಿವೃದ್ದಿ ಪಥದಲ್ಲಿ ಕೊಂಡೊಯ್ಲುವ ಬಗ್ಗೆಯೂ ಸಲಹೆ ನೀಡಿದ್ದಾರೆ ಎಂದರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕರಾದ ಎಸ್

ನಾಗೇಂದ್ರ ಅವರ ನೇತೃತ್ವದಲ್ಲಿ ನಾಡಹಬ್ಬ ಮೈಸೂರು ದಸರಾ ಸಿದ್ದತೆಗಳು ನಡೆದಿವೆ ನಗರದ ದೀಪಾಲಂಕಾರ ವ್ಯವಸ್ಥೆ ಕಣ್ಣನ ತಣಿಸುವಂತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೊಡಗು ಜಲ್ಲೆಯಲ್ಲಿ ಇಂದಿನಿಂದ ನಾಡಪಬ್ದ ದಸರಾ ಮಹೋತ್ತವ ಪ್ರಾರಂಭವಾಗಲಿದೆ ಮಡಿಕೇರಿಯಲ್ಲಿ ಇಂದು ಸಂಜೆ ಕರಗಪೂಜೆಯೊಂದಿಗೆ ನಾಡಪಬ್ಲ ದಸರಾಕ್ಷೆ ಚಾಲನೆ ದೊರಕಲಿದೆ

ಗೋಣಿಕೊಪ್ಪಲುವಿನಲ್ಲಿಯೂ ದಸರಾ ಮಹೋತ್ಸವಕ್ಕೆ ಉತ್ಸವ ಸಮಿತಿಗಳು ಭರದಿಂದ ಸಿದ್ದಗೊಳ್ಳುತ್ತಿದ್ದು ಒಂಬತ್ತು ದಿನಗಳೂ ವೈವಿಧ್ಯಮಯ ಕಾರ್ಯಕ್ರಮಗಳು ಕಲಾಪ್ರೇಮಿಗಳನ್ನು ರಂಜಿಸಲಿದೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಹಾನಿಗೆ ಒಂದೆರಡು ದಿನಗಳಲ್ಲಿ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಲಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಪ ಪೀಡಿತ ಎಲ್ಲ ರಾಜ್ಯಗಳಿಗೆ ಏಕಕಾಲದಲ್ಲಿ ಆರ್ಥಿಕ ನೆರವು ಪ್ರಕಟಣೆಯಾಗಲಿದೆ ಪರಿಹಾರ ಬಿಡುಗಡೆ ಸಂಬಂಧ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಷಿ ಅವರೊಂದಿಗೆ ಚರ್ಚಿಸಿರುವುದಾಗಿ ಹೇಳಿದರು ಪ್ರವಾಪ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಈಗಾಗಲೇ ಹಲವು ಪರಿಹಾರ ಕ್ರಮಗಳನ್ನು ಕೈಗೊಂಡಿದ್ದು ಕೇಂದ್ರದ ನೆರವು ದೊರೆಯುತ್ತಿದ್ದಂತೆ ಇನ್ನೂ ಹೆಚ್ಚಿನ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು

ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರ ಅನರ್ಹತೆ ಪ್ರಶ್ನಿಸಿರುವ ಅರ್ಜಿ ವಿಚಾರಣೆ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದು ಈ ಪ್ರಕರಣ ಇತ್ಯರ್ಥ ನಂತರ ಉಪಚುನಾವಣಾ ದಿನಾಂಕ ಘೋಷಣೆ ಸೂಕ್ತವಾಗಿರುತ್ತಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು

ಪ್ರಧಾನಮಂತ್ರಿ ಅವರ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಶಾಲೆಗಳಲ್ಲಿ ದೆಳಗಿನ ಉಪಾಹಾರ ನೀಡುವ ಯೋಜನೆಯನ್ನು ಸಣ್ಣ ಪ್ರಮಾಣದಲ್ಲಿ ಆರಂಭಿಸಲಾಗಿದ್ದು ಪ್ರತಿಕ್ರಿಯೆ ಆಧರಿಸಿ ಮುಂದಿನ ಪಂತಗಳಿಗೆ ವಿಸ್ತರಿಸುವ ಚಿಂತನೆ ನಡೆಸಲಾಗುವುದು ಎಂದು ಪ್ರಾಥಮಿಕ ಪಾಗೂ ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶಕುಮಾರ್ ಹೇಳಿದ್ದಾರೆ ಕಲಬುರ್ಗಿ ಜಿಲ್ಲೆಯ ಕಮಲಾಪುರದಲ್ಲಿ ನಿನ್ನೆ ಸತ್ಯಸಾಯಿ ಶಿಕ್ಷಣ ಸಂಸ್ವೆಯಲ್ಲಿನ ಮಕ್ಕಳಿಗೆ ಬೆಳಗ್ಗಿನ ಉಪಾಹಾರ ವಿತರಣೆ ಕಾರ್ಯಕ್ರಮಕ್ಕೆ ಜಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ತಾಲೆಗಳಲ್ಲಿ ನೀಡಲಾಗುತ್ತಿರುವ ಮಧ್ಯಾಷ್ನದ ಬಿಸಿ ಊಟ ಯೋಜನೆಯನ್ನು ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಿಗೆ ವಿಸ್ತರಿಸುವ ಕುರಿತು ಬಂದಿರುವ ಬೇಡಿಕೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕ್ಷೀರ ಭಾಗ್ತದಡಿ ನೀಡಲಾಗುತ್ತಿರುವ ಹಾಲಿನ ಬದಲು ಸುವಾಸನೆ ಭರಿತ ರುಚಿಕರ ಹಾಲು ಒದಗಿಸುವ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದರು ಕಲ್ಗಾಣ ಕರ್ನಾಟಕ ಭಾಗಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢಗೊಳಿಸುವ ನಿಟ್ಟನಲ್ಲಿ ಹಣಕಾಸು ಸಚಿವಾಲಯ ವಿವಿಧ ಉದ್ದಮ ವಲಯಗಳ ಜೊತೆ ಸಂಪರ್ಕದಲ್ಲಿದ್ದು ಜನಸ್ನೇಹಿ ಯೋಜನೆಗಳನ್ನು ಜಾರಿಗೆ ತರಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ರಾಜ್ಯ ಸಚಿವ ಅನುರಾಗ ಠಾಕೂರ ಹೇಳಿದ್ದಾರೆ ಹುಬ್ಬಳ್ಳಿ ಹಾಗೂ ಧಾರವಾಡಗಳಲ್ಲಿ ನಿನ್ನೆ ಪ್ರಕ್ತೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಆರ್ಥಿಕ ಸುಧಾರಣೆಗೆ ಒತ್ತು ನೀಡಿ ಪಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಉದ್ದಮಿ ಹಾಗೂ ಉದ್ದಮ ವಲಯಗಳೊಂದಿಗೆ ಕೈ ಜೋಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಅನೇಕ ಉಪಕ್ರಮಗಳನ್ನು ಜಾರಿಗೊಳಿಸಲಾಗಿದೆ

ಭಯೋತ್ಪಾದಕ ಕೃತ್ತಗಳನ್ನು ಪತ್ತಿಕ್ಕುವಲ್ಲಿ ಈ ನಿರ್ಣಯ ಅನಿವಾರ್ಯವಾಗಿತ್ತು ಎಂಬುದು ದೇಶದ ಬಹುತೇಕ ಜನರ ಭಾವನೆಯಾಗಿದೆ ಎಂದರು ದೇಶದ ಭದ್ರತೆ

ಜಮ್ನು ಕಾತ್ಸೀರ ವಿಷಯ ಭಾರತದ ದೇಶದ ಆಂತರಿಕ ವಿಚಾರ ಮತ್ತು ಭಾರತದ ಪಾರ್ಲಿಮೆಂಟ್ಗೆ ಈ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವಿದೆ ಎಂದು ರಾಜ್ಯ ವಿಧಾನಸಭಾಧ್ವಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ ಉಗಾಂಡಾದಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಸಭೆಯಲ್ಲಿ ಪಾಕಿಸ್ತಾನದ ಪ್ರತಿನಿಧಿ ಕಾಶ್ಮೀರದಲ್ಲಿ ಸೇನಾಡಳಿತವಿದ್ದು ಪ್ರಜಾಪ್ರಭುತ್ವ ಇಲ್ಲ ಎಂದು ಮಾಡಿದ ಟೀಕೆಗೆ ಕಾಗೇರಿಯವರು ಉತ್ತರಿಸಿ ಕಾಶ್ಮೀರದಲ್ಲಿ ರಾಜ್ವಪಾಲರ ಆಡಳಿತವಿದೆಯೇ ಹೊರತು ಸ್ಯೆನ್ತಾಡಳಿತವಲ್ಲ